ಭಾರತ ಇಟಲಿ ತಂತ್ರಜ್ಞಾನ ಶ್ಯಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಾಮಾಜಿಕ ನ್ಯಾಯ ಸಬಲೀಕರಣ ಒಳಗೊಳ್ಳುವಿಕೆ ಸಮರ್ಥ ಸ್ಪರ್ಧಾತ್ಮಕ ಆಡಳತ ಮತ್ತು ಪಾರದರ್ಶಕತೆಗೆ ಎನ್ಡಿಎ ಸರ್ಕಾರ ತಂತ್ರಜ್ಞಾನವನ್ನು ಮಾಧ್ಯಮವಾಗಿ ಬಳಸುತ್ತಿದೆ ಎಂದರು

ಇಟಲಿ ಶ್ರಧಾನಮಂತ್ರಿ ಗುಯಿಸೆಪಿ ಕೊಂತೆ ತಮ್ಮ ಶ್ರಧಾನ ಭಾಷಣದಲ್ಲಿ ಭಾರತದ ಮೇಕ್ ಇನ್ ಇಂಡಿಯಾ ಉಪ್ರಕಮದೊಂದಿಗೆ ಇಟಲಿಯ ಪಾಲುದಾರಿಕೆ ಅನ್ವೇಷಿಸಲಾಗಿದೆ ಪ್ರಧಾನಿ ಮೋದಿ ಅವರೊಂದಿಗಿನ ಮಾತುಕತೆ ಫಲಪ್ರದವಾಗಿತ್ತು ಎಂದು ಹೇಳದ್ದಾರೆ ಉಭಯ ದೇಶಗಳ ಪ್ರಧಾನಮಂತ್ರಿಗಳು ಭಾಗವಹಹಿಸಿದ್ದು ಎರಡೂ ದೇಶಗಳ ಬದ್ದತೆಗೆ ಸಾಕ್ಷಿ ಎಂದು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಇಟಲಿ ಪ್ರಧಾನಿ ಗುಯಿಸೆಪಿ ಕೊಂತೆ ಇಂದು ಮಧ್ಯಾಪ್ನ ನವದೆಹಲಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಉಭಯ ಹಿತಾಸಕ್ತಿಯ ಹಲವು ವಿಷಯಗಳ ಕುರಿತ ಚರ್ಜೆ ನಡೆಸಿದರು ನಂತರ ಉಭಯ ನಾಯಕರು ಜಂಟಿಯಾಗಿ ನೀಡಿದ ಹೇಳಕೆಯಲ್ಲಿ ಪ್ರಜಾಪ್ರಭುತ್ವದ ತತ್ವ ಮತ್ತು ಮೌಲ್ಯ ಸ್ವಾತಂತ್ರ್ಯ ಮಾನವ ಹಕ್ಕುಗಳಿಗೆ ಗೌರವದ ಆಧಾರದ ಮೇಲೆ ಎರಡೂ ದೇಶಗಳ ನಡುವಿನ ಬಂಧದ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ ಶಾಂತಿ ಸ್ವಿರತೆ ಆರ್ಥಿಕ ಪ್ರಗತಿ ಬಲವರ್ಧನೆಗೆ ಭಾರತ ಮತ್ತು ಇಟಲಿ ತಮ್ಮ ಬದ್ದತೆ ಪುನರುಚ್ಚರಿಸಿವೆ

ವಿಶ್ವಸಂಸ್ಥೆ ಜಾಗತಿಕ ಭಯೋತ್ಪಾದನಾ ನಿಗ್ರಹ ತಂತ್ರವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ವಿಶ್ವಸಂಸ್ಥೆ ಸದಸ್ಯ ರಾಷ್ಟಗಳಗೆ ಕರೆ ನೀಡಿದ್ದಾರೆ

ದಂತೇವಾಡ ಜಿಲ್ಲೆಯ ಅರಾನ್ಪುರ್ ಪ್ರದೇಶದಲ್ಲಿ ಚುನಾವಣೆ ಸುದ್ದಿಸಂಗ್ರಹಕ್ಕಾಗಿ ಮೂರು ಸದಸ್ಕರ ದೂರರ್ತನ ತಂಡ ಅಳ್ಲಿತ್ತು ಇವರಿಗೆ ಭದ್ರತೆ ಒದಗಿಸಲು ಜಿಲ್ಲಾ ಮೊಲೀಸ್ ಪಡೆಯನ್ನು ಸಹ ನಿಯೋಜಿಸಲಾಗಿತ್ತು ದೂರದರ್ಶನದ ಅಚ್ಯುತಾನಂದ್ ಸಾಹು ಪೊಲೀಸ್ ಇಲಾಖೆಯ ರುದ್ರ ಪ್ರತಾಪ್ ಸಿಂಗ್ ಮತ್ತು ಮಂಗಲ್ ರಾಮ್ ಮೃತಪಟ್ಟದ್ದು ಇತರ ಇಬ್ಬರು ಜವಾನರು ಗಾಯಗೊಂಡಿದ್ದಾರೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ದಾಳಿಯನ್ನು ಖಂಡಿಸಿ ಮೃತಪಟ್ಟವರ ಕುಟುಂಬಕ್ಕೆ ಅಗತ್ಯ ನೆರವಿನ ಭರವಸೆ ನೀಡಿದರು ಅಪಾಯಕಾರಿ ಸನ್ನಿವೇಶದಲ್ಲೂ ಸುದ್ದಿ ಪ್ರಸಾರಕ್ಕಾಗಿ ಸ್ಥಳಕ್ಕೆ ತೆರಳದ್ದ ಮಾಧ್ಯಮದವರನ್ನು ಅಭಿನಂದಿಸಿದ್ದಾರೆ ಅಚ್ಯುತಾನಂದ್ ಸಾಹು ಕುಟುಂಬಕ್ಕೆ ದೂರದರ್ಶನ ಹತ್ತು ಲಕ್ಷ ರೂಪಾಯಿ ಹಾಗೂ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಐದು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದೆ ಪ್ರಸಾರಭಾರತಿ ಅಧ್ಯಕ್ಷ ಡಾ

ಸೂರ್ಯಪ್ರಕಾಶ್ ಫಟನೆಗೆ ದಿಗ್ದಮೆ ವ್ಯಕ್ತಪಡಿಸಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿ ಶೇಖರ್ ವೆಂಪತಿ ಚುನಾವಣಾ ಸುದ್ದಿಪ್ರಸಾರದ ದಿಟ್ಟ ನಿರ್ಧಾರ ಕೈಗೊಂಡ ಸಿಬ್ಬಂದಿಯ ಧೈರ್ಯಕ್ಕೆ ಮೆಚ್ಚುಗೆ ವ್ವಕ್ತಪಡಿಸಿದ್ದಾರೆ ಗೃಹ ಸಚವ ರಾಜ್ನಾಥ್ ಸಿಂಗ್ ದಾಳಿಯನ್ನು ಖಂಡಿಸಿದ್ದು ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಿದೆ ಎಂದು ಹೇಳಿದ್ದಾರೆ ಹಣಕಾಸು ಸಚಿವ ಅರುಣ್ ಜೇಟ್ಲ ಪೊಲೀಸ್ ಸಿಬ್ಬಂದಿ ಮತ್ತು ಕ್ಯಾಮೆರಾಮೆನ್ ಮೇಲೆ ದಾಳಿ ನಡೆಸಿ ನಕ್ಸಲರು ತಮ್ಮ ಹೇಡಿತನ ಪ್ರದರ್ಶಿಸಿದ್ದಾರೆ ಎಂದಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಘಟನೆಗೆ ದುಃಖ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದ್ದಾರೆ

ದಕ್ಷಿಣ ಕಾಶ್ಮೀರ ಜಿಲ್ಲೆಯ ಮೀಮೇಂಧರ್ ಪ್ರದೇಶದಲ್ಲಿ ಸೇನಾ ಬುಲೆಟ್ ಪ್ರೂಫ್ ವಾಹನವನ್ನು ಭಯೋತ್ವಾದಕರು ಸ್ಫೋಟಿಸಿದ್ದಾರೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಈ ಪ್ರದೇಶದಲ್ಲಿ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ

ಫಟನೆಯ ಹತ್ತು ವರ್ಷಗಳ ನಂತರ ಕಾನೂನುಬಾಹಿರ ಚಟುವಟಕೆಗಳ ತಡೆ ಕಾಯ್ದೆ ಮತ್ತು ಐಪಿಸಿಯ ವಿವಿಧ ನಿಯಮಗಳಡಿ ಆರೋಪಪಟ್ಟಿ ದಾಖಲಿಸಲಾಗಿದೆ ನ್ನಾಯಾಧೀಶ ವಿನೋದ್ ಪಾದಾಲ್ತರ್ವಿಶೇಷ ನ್ನಾಯಾಲಯದ ನೇತೃತ್ವ ವಹಿಸಿದ್ದಾರೆ ನ್ನಾಯಾಧೀಶರು ಆರೋಪಟ್ಟ ಓದುವಾಗ ಎಲ್ಲ ಆರೋಪಿಗಳು ಹಾಜರಿದ್ದರು

ತಮಿಳುನಾಡು ಮತ್ತು ಪುದುಚೆರಿಗಳಲ್ಲಿ ಈ ಸಮಯದ ಬದಲಾವಣೆಯಾಗಲಿದೆ ಆದರೆ ದಿನಕ್ಕೆ ಎರಡು ಗಂಟೆ ಮೀರುವಂತಿಲ್ಲ ಎಂದು ಸರ್ವೋಚ್ವ ನ್ಯಾಯಾಲಯ ಹೇಳದೆ

ಸಿಕ್ರಿ ಮತ್ತು ಅಕೋಕ್ ಭೂಷಣ್ ಅವರಿದ್ದ ನ್ಯಾಯಪೀಠ ಹೇಳಿದೆ ಆದೇಶದ ಮಾರ್ಪಾಡು ಕೋರಿ ತಮಿಳುನಾಡು ಸರ್ಕಾರ ಮತ್ತು ಪಟಾಕಿ ತಯಾರಕರು ಸಲ್ಲಿಸಿದ್ದ ಹಲವು ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ಸ್ಪಷ್ಟನೆ ನೀಡಿದೆ

ಪರಿಸರ ಸ್ನೇಹಿ ಹಸಿರು ಪಟಾಕಿ ತಯಾರಿಕೆಗೆ ಅಗತ್ಯ ವ್ವವಸ್ನೆ ಇಲ್ಲದ ಕಾರಣ ಈ ಬಾರಿ ಅಂತಹ ಪಟಾಕಿಗಳ ತಯಾರಿಕೆ ಸಾಧ್ಯವಾಗಲಿಲ್ಲ ಎಂದು ಪಟಾಕಿ ತಯಾರಕರು ನ್ಲಾಯಾಲಯಕ್ಕೆ ತಿಳಿಸಿದ್ದಾರೆ ಆರೋಗ್ಯ ವಲಯದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಜೆ

ನಡ್ಡಾ ಒತ್ತಿ ಹೇಳಿದ್ದಾರೆ

ಆರೋಗ್ಲ ವಲಯದಲ್ಲಿ ಭಾರತದ ಪ್ರಗತಿಯನ್ನು ಅಂತಾರಾಷ್ಷೀಯ ಸಮುದಾಯ ಎದುರುನೋಡುತ್ತಿದ್ದು ಅಧಿಕಾರಿಗಳು ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸುವಂತೆ ಮನವಿ ಮಾಡಿದರು

ವಿವಿಧ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕಾಗಿ ಆರೋಗ್ಟ ಸಚಿವರನ್ನು ಇದೇ ಸಂದರ್ಭದಲ್ಲಿ ಅಸ್ಲಾಂ ಮುಖ್ಚಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅಭಿನಂದಿಸಿದ್ದಾರೆ

ನಶೀದ್ ಅವರ ವಿರುದ್ದದ ತೀರ್ಪನ್ನು ಪುನರ್ ಪರಿಶೀಲಿಸುವಂತೆ ಪ್ರಾಸಿಕ್ಟೂಟರ್ ಜನರಲ್ ಸರ್ವೋಚ್ದ ನ್ಞಾಯಾಲಯವನ್ನು ಕಳೆದ ಭಾನುವಾರ ಕೋರಿದ್ದರು ಈ ಕೋರಿಕೆಯ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಯಾವುದೇ ಕ್ರಮಕ್ಕೆಗೊಳ್ಳದಂತೆ ನ್ನಾಯಾಲಯದ ಆದೇಶ ತಿಳಿಸಿದೆ

ನಾಳೆ ಉಕ್ಕಿನ ಮನುಷ್ಟ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ನದಿನ ಈ ಸಂದರ್ಭದಲ್ಲಿ ಗುಜರಾತ್ನ ನರ್ಮದಾ ಅಣೆಕಟ್ಟೆ ಬಳಿ ನಿರ್ಮಿಸಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬೃಹತ್ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಲೋಕಾರ್ಪಣೆ ಮಾಡಲಿದ್ದಾರೆ

ಜಗತ್ತಿನಲ್ಲೇ ಅತಿ ಎತ್ತರ ಎಂಬ ಹೆಗ್ಗಳಿಕೆ ಪಡೆದಿದೆ

ಇದು ನ್ಲೂಯಾರ್ಕ್ನ ಲಿಬರ್ಟ ಪ್ರತಿಮೆಗಿಂತ ಎರಡು ಪಟ್ಟು ಎತ್ತರವಿದೆ ಈ ಐತಿಹಾಸಿಕ ಪ್ರತಿಮೆ ಅನಾವರಣ ಸಮಾರಂಭಕ್ಷೆ ಸಕಲ ಸಿದ್ದತೆಗಳು ಭರದಿಂದ ಸಾಗಿವೆ